ಸನ್ಯಾಸಿಯೊಬ್ಬಳ ಮೇಲಿನ ಲೈಂಗಿಕ ದೌರ್ಜನ್ಯ ಆರೋಪಗಳಡಿ ಕೊಚ್ಚಿಯಲ್ಲಿ ನಿನ್ನೆ ಜಲಂಧರ್ನ ಕ್ಯಾಥೋಲಿಕ್ ಬಿಷಪ್ ಫ್ರಾಂಕೋ ಮುಲಕ್ಷಲ್ನನ್ನು ಬಂಧಿಸಿದ ಕೇರಳ ಪೊಲೀಸರು

ಚಿನ್ನ

ಇನ್ನು ಏಷ್ಯಾಕಪ್ ಕ್ರಿಕೆಟ್ ದುಬೈನಲ್ಲಿ ನಿನ್ನೆ ರಾತ್ರಿ ನಡೆದ ಸೂಪರ್ ಘೋರ್ ಹಂತದ ಮೊದಲ

ಪ್ರಧಾನಿಯವರು ಒಡಿಶಾದ ತಾಲ್ಲೆರ್ ರಸಗೊಬ್ಬರ ಘಟಕದಲ್ಲಿ ಅದರ ಸ್ತರಣೀಯ ಕೊಡುಗೆಗಾಗಿ ಫಲಕವೊಂದನ್ನು ಅನಾವರಣಗೊಳಿಸಲಿದ್ದಾರೆ ಇದು ದೇಶದ ಪ್ರಥಮ ಕಲ್ಲಿದ್ದಲು ಅನಿಲೀಕರಣ ಆಧಾರದ ರಸಗೊಬ್ಬರ ಘಟಕವಾಗಿದೆ ರಸಗೊಬ್ಬರದ ಜೊತೆಗೆ ಈ ಘಟಕದಲ್ಲಿ ನೈಸರ್ಗಿಕ ಅನಿಲ ಉತ್ವಾದಿಸಲಾಗುತ್ತಿದ್ಲ ದೇಶದ ಇಂಧನ ಪೂರೈಕೆಯಲ್ಲಿ ಗಣನೀಯ ಕೊಡುಗೆ ನೀಡುತ್ತಿದೆ

ಅಲ್ಲಿ ಅವರು ಜಾರ್ಸುಗುಡಾ ವಿಮಾನ ನಿಲ್ಲಾಣವನ್ನು ಉದ್ವಾಟಿಸಲಿದ್ದಾರೆ ಉಡಾನ್ ಯೋಜನೆಯಡಿ ಈ ವಿಮಾನ ನಿಲ್ಲಾಣ ಪ್ರಾದೇಶಿಕ ವಿಮಾನಯಾನ ಸಂಪರ್ಕವನ್ನು ಮತ್ತು ಪಶ್ಚಿಮ ಒಡಿಸ್ಸಾದಲ್ಲಿ ವಿಮಾನಯಾನ ಸೇವೆಯನ್ನು ಒದಗಿಸಲಿದೆ ಇದೇ ವೇಳೆ ಪ್ರಧಾನಿಯವರು ಗರ್ಲನ್ಬಹಲ್ ಕಲ್ಲಿದ್ದಲು ಗಣಿಗಾರಿಕೆ ಹಾಗೂ ಜಾರ್ಸುಗುಡಾ ಬಾರಾಪಲಿ ಸರ್ದೆಗ ರೈಲು ಸೇವೆಯನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ ಬಳಿಕ ಪ್ರಧಾನಮಂತ್ರಿಯವರು ಛತ್ತೀಸ್ಫಡದ ಜಂಜ್ಗಿರ್ ಚಂಪಾಕ್ಕೆ ತೆರಳಲಿದ್ದಾರೆ ಸಾಂಪ್ರದಾಯಿಕ ಕೈಮಗ್ಗ ಮತ್ತು ಕೃಷಿ ಕುರಿತ ವಸ್ತು ಪ್ರದರ್ಶನಕ್ನೂ ಅವರು ಭೇಟಿ ನೀಡಲಿದ್ದಾರೆ ರಾಷ್ಷೀಯ ಹೆದ್ದಾರಿ ಯೋಜನೆಗಳು ಮತ್ತು ಪೆನ್ಡಾ ಅನುಪುರ್ ಮೂರನೇ ರೈಲು ಹಳಿ ನಿರ್ಮಾಣಕ್ಕೆ ಶಂಕುಸ್ಲಾಪನೆ ನೆರವೇರಿಸಲಿದ್ದು ಅಲ್ಲಿ ಅವರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ

ಮೊಲೀಸರು ಮೂರು ದಿನಗಳ ಕಾಲ ನಿರಂತರವಾಗಿ ವಿಚಾರಣೆ ನಡೆಸಿದ ನಂತರ ಬಿಷಪ್ ಮುಲಕ್ಷಲ್ನನ್ನು ಬಂಧಿಸಲಾಗಿದೆ ಕಳೆದ ತಿಂಗಳು ಆಗಸ್ಟ್ನಲ್ಲಿ ಪಂಜಾಬ್ನ ಜಲಂಧರ್ನಲ್ಲಿ ಬಿಷಫ್ರನ್ನು ಮೊಲೀಸರು ವಿಚಾರಣೆಗೆ ಒಳಪಡಿಸಿದ್ದರು

ಇಂದು ಬಿಷಪ್ ಮುಲಕ್ಷಲ್ನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಕೊಟ್ಟಾಯಂ ಪೊಲೀಸ್ ವರಿಷ್ಣಾಧಿಕಾರಿ ತಿಳಿಸಿದ್ದಾರೆ

ಈ ಸಚಿವರುಗಳ ಸಮೂಹದ ಅಧ್ಯಕ್ಷರಾಗಿರುವ ಬಿಹಾರದ ಉಪಮುಖ್ಯಮಂತ್ರಿ ಸುಶೀಲ್ ಮೋದಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಮುಂದಿನ ವರ್ಷದಿಂದ ರಿಟರ್ನ್ಸ್ ಸಲ್ಲಿಕೆಯಲ್ಲಿ ಹೊಸ ಸಾಫ್ಟವೇರ್ ಉಪಯೋಗಿಸುವ ಪ್ರಸ್ತಾವವಿದೆ ಇದು ಸೇರಿದಂತೆ ಜಿಎಸ್ಟಿ ಸಂಪರ್ಕದ ಕಾರ್ಯನಿರ್ವಹಣೆ ಕುರಿತೂ ಈ ಸಭೆಯಲ್ಲಿ ಚರ್ಚಿಸಲಾಗುತ್ತದೆ

ಈವರೆಗೆ ಜಿಎಸ್ಟಿಗೆ ಸಂಬಂಧಿಸಿದಂತೆ ಹೆಚ್ಲಾಗಿ ತಾಂತ್ರಿಕ ವಿಷಯಗಳಿಗೇ ಪರಿಹಾರ ಸೂಚಿಸಲಾಗಿದೆ ಎಂದು ಅಧಿಕ್ಷತ ಮೂಲಗಳು ತಿಳಿಸಿವೆ ಕೇಂದ್ರ ಸರ್ಕಾರದ ಆಯುಷ್ನಾನ್ ಭಾರತ್ ಯೋಜನೆಯಡಿಯಲ್ಲಿ ರಾಜ್ಯದ ಜನರಿಗೆ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವ ಸಲುವಾಗಿ ಜಾರ್ಖಂಡ್ ಸರ್ಕಾರ ರಾಷ್ಷೀಯ ವಿಮಾಕಂಪನಿಯೊಂದಿಗೆ ಒಡಂಬಡಿಕೆ ಪತ್ರಕ್ಷೆ ಸಹಿ ಹಾಕಿದೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಈ ಯೋಜನೆಗೆ ನಾಳೆ ರಾಂಚಿಯಲ್ಲಿ ಚಾಲನೆ ನೀಡಲಿದ್ದಾರೆ ಜಾರ್ಖಂಡ್ ಆರೋಗ್ಗ ಸಚಿವ ರಾಮಚಂದ್ರ ಚಂದ್ರವಂಶಿ ಹಾಗೂ ಆರೋಗ್ಗ ಮತ್ತು ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ನಿಧಿಖರೆ ಅವರ ಸಮ್ಮಖದಲ್ಲಿ ಒಡಂಬಡಿಕೆಗೆ ನಿನ್ನೆ ರಾಂಚಿಯಲ್ಲಿ ಸಹಿ ಹಾಕಲಾಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಜಾರ್ಖಂಡ್ ರಾಜಧಾನಿ ರಾಂಚಿಯಲ್ಲಿ ಆಯುಷ್ಟಾನ್ ಭಾರತ್ ಅಡಿ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಗೆ ಚಾಲನೆ ನೀಡಲಿದ್ದಾರೆ

ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ ವಸ್ತು ಪ್ರದರ್ಶನಕ್ಕೂ ಭೇಟಿ ನೀಡಿ ಅಲ್ಲಿ ಜರುಗುವ ಈ ಯೋಜನೆಯ ಕುರಿತಾದ ಪ್ರದರ್ಶನಕ್ಕೂ ಸಾಕ್ಷಿಯಾಗಲಿದ್ದಾರೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ ಇದರ ಹೊರತಾಗಿ ಪ್ರಧಾನಮಂತ್ರಿಯವರು ಚಾಯ್ಬಾಸಾ ಮತ್ತು ಕೊಡೆರ್ಮದಲ್ಲಿ ವೈದ್ಯಕೀಯ ಕಾಲೇಜುಗಳಿಗೆ ಶಂಕುಸ್ಟಾಪನೆ ನೆರವೇರಿಸುವರು

ಬಳಿಕ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಿದ ನಂತರ ಸಿಕ್ಕಿಂನ ಗ್ಯಾಂಗ್ಟಾಕ್ಗೆ ಪ್ರಯಾಣ ಬೆಳೆಸುವರು ಭಾರತದ ದೇಸೀಯ ಹಾಗೂ ಅಂತಾರಾಷ್ಟೀಯ ವಿಮಾನಗಳಲ್ಲಿ ಪ್ರಯಾಣಿಕರು ಅಂತರ್ಜಾಲ ವ್ಯವಸ್ಥೆ ಬಳಸಲು ಹಾಗೂ ಕರೆ ಮಾಡುವ ಸೌಲಭ್ಯ ಒದಗಿಸಲು ಇನ್ ಫ್ಲೈಟ್ ಕನೆಕ್ಟಿವಿಟಿ ಐ ಎಫ್ ಸಿ ಅವಕಾಶ ಕಲ್ಪಸಿದ್ದು ಈ ವಾರ ಅಥವಾ ಬರುವ ವಾರದಿಂದ ಜಾರಿಗೆ ಬರಲಿದೆ ಈ ಸಂಬಂಧ ಕೇಂದ್ರ ಸರ್ಕಾರ ಶೀಘ್ರ ಸುತ್ತೋಲೆ ಹೊರಡಿಸಲಿದೆ ಎಂದು ದೂರಸಂಪರ್ಕ ಕಾರ್ಯದರ್ಶಿ ಅರುಣಾ ಸುಂದರರಾಜನ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ ಭಾರತದ ಅಂತರಿಕ್ಷದಲ್ಲಿ ವಿಮಾನದಲ್ಲಿ ಪ್ರಯಾಣಿಕರು ದೂರವಾಣಿ ಕರೆ ಮಾಡುವ ಪಾಗೂ ಇಂಟರ್ ನೆಟ್ ಸೌಲಭ್ಯ ಬಳಸುವ ಅವಕಾಶ ಮಾತ್ರವಲ್ಲದೆ ಸ್ಥಳೀಯ ವಿಮಾನಗಳಲ್ಲಿ ವೈ ಫೈ ಸೌಲಭ್ಯ ಒದಗಿಸುವ ಗುರಿಯನ್ನು ಐ ಎಫ್ ಸಿ ಹೊಂದಿದೆ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಭಾರತೀಯ ವೈಮಾನಿಕ ಮಾರುಕಟ್ಟೆಯಲ್ಲಿ ಇದು ಹೆಚ್ಚುವರಿ ಆದಾಯ ಮೂಲವಾಗಬಲ್ಲದೆಂದು ಹೇಳಲಾಗಿದೆ

ವಿದೇಶಿ ಕರೆನ್ಸಿ ಆಸ್ತಿಯು ಒಟ್ಟಾರೆ ಈ ಏರಿಕೆಗೆ ಪ್ರಮುಖ ಕಾರಣವಾಗಿದೆ ಎಂದು ಆರ್ಬಿಐ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ವಿದೇಶಿ ಹೂಡಿಕೆದಾರರಿಗೆ ಅನುಕೂಲ ಕಲ್ಪಿಸುವ ದೃಷ್ಷಿಯಿಂದ ನಿಮ್ಮ ಗ್ರಾಪಕರನ್ನು ತಿಳಿಯಿರಿ ಕೆ

ಸಿ ಹಾಗೂ ಅರ್ಹತೆ ನಿಯಮಾವಳಿಗಳನ್ನು ಪರಿಷ್ನರಿಸಲು ಮಾರುಕಟ್ಟೆ ನಿಯಂತ್ರಕ ಎಸ್ ಇ

ಐ ನಿರ್ಧರಿಸಿದೆ

ಐನ ಕೆಲವು ವಿಭಾಗಗಳಲ್ಲಿ ಮಾಲೀಕರ ಪಟ್ಟಿಯನ್ನು ಹೊಂದಿರಬೇಕಾದ್ದು ಅವಶ್ಯಕವಾಗಿದ್ದು ಅದನ್ನು ನಿಯಂತ್ರಕ ಸಂಸ್ಟೆಗೆ ಸಲ್ಲಿಸಬೇಕಾಗಿದೆ ವೈದ್ಯಕೀಯ ವಿಜ್ಞಾನದಲ್ಲಿನ ಸುಧಾರಣೆಗಳ ಪ್ರಯೋಜನವು ದೇಶದ ಪ್ರತಿಯೊಬ್ಬ ನಾಗರಿಕ ಪಡೆಯಬೇಕೆಂಬುದನ್ನು ಖಚಿತಪಡಿಸಿಕೊಳ್ಳಲು ಮಾರ್ಗಗಳು ಹಾಗೂ ವಿಧಾನಗಳನ್ನು ಕಂಡು ಹಿಡಿಯುವ ಅಗತ್ಯವಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಒತ್ತಿ ಹೇಳಿದ್ದಾರೆ

ರಕ್ಷಣಾ ಕಾರ್ಯಕರ್ತರು ಮುಳುಗಿರುವ ಮತ್ತಷ್ಟು ಮಂದಿಯ ಶವಗಳ ಹುಡುಕಾಟ ನಡೆಸಿದ್ದಾರೆ ಅಧ್ಯಕ್ಷ ಜಾನ್ ಮಗುಫುಲಿ ಮುಳುಗಡೆಯಾದ ದೋಣಿಯ ಆಡಳಿತ ವರ್ಗದವರ ಬಂಧನಕ್ಕೆ ಆದೇಶಿಸಿದ್ದಾರೆ

ಭಾರತದ ಮರುಷರ ಜೂನಿಯರ್ ತಂಡ ಸ್ವಿಂಟ್ ವಿಭಾಗದಲ್ಲಿ ಕಜಕಸ್ಥಾನ ವಿರುದ್ದ ಜಯಗಳಿಸಿ ತವರಿಗೆ ಮತ್ತೊಂದು ಚಿನ್ನದ ಪದಕ ಗೆದ್ದುಕೊಟ್ಟಿತು

ನಾಳೆ ನಡೆಯಲಿರುವ ತನ್ನ ಮುಂದಿನ ಪಂದ್ಯದಲ್ಲಿ ಭಾರತ ತಂಡ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ